ಆರ್ ಪಿ ಎಫ್

ಆರ್ ಪಿ ಎಫ್

ದೇಶದ ರಕ್ಷಣಾ ವಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದ್ದು ಈ ಭಯೋತ್ಪಾದಕ ಕೃತ್ವದ ಹಿಂದಿರುವ ಶಕ್ತಿಗಳನ್ನು ಸದೆಬಡಿಯಲಾಗುವುದು ಎಂದರು ದೇಶದ ಪ್ರಥಮ ಸೆಮಿ ಅತಿ ವೇಗದ ರೈಲು ವಂದೆ ಭಾರತ್ ಎಕ್ಸ್ಪ್ರೆಸ್ಗೆ ದೆಹಲಿಯ ರೈಲು ನಿಲ್ಲಾಣದಲ್ಲಿಂದು ಪಟಿರು ನಿಶಾನೆ ತೋರಿ ಮಾತನಾಡಿದ ಪ್ರಧಾನಿ ಭಾರತದ ನೆರೆ ರಾಷ್ಟ ವಿಶ್ವದಲ್ಲಿ ಸಂಪೂರ್ಣ ಏಕಾಂಗಿಯಾಗಿದೆ

ಪುಲ್ವಾಮಾ ದಾಳಿಯಲ್ಲಿ ಪ್ರಾಣತೆತ್ತ ಸಿ ಆರ್ ಪಿ ಎಫ್ ಯೋಧರಿಗೆ ಪ್ರಧಾನಿ ಶ್ರದ್ದಾಂಜಲಿ ಸಲ್ಲಿಸಿದರು ವಂದೇ ಭಾರತ್ ಎಕ್ಸ್ ಪ್ರೆಸ್ ಕಾನ್ವುರ ಮತ್ತು ಅಲಹಾಬಾದ್ ಮಾರ್ಗವಾಗಿ ದೆಹಲಿ ಮತ್ತು ವಾರಾಣಸಿಯ ನಡುವೆ ಸಂಚರಿಸಲಿದೆ

ಪ್ರಧಾನಮಂತ್ರಿಯವರು ರೈಲಿನ ಸೌಲಭ್ಯಗಳನ್ನು ಪರಿಶೀಲಿಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಈ ಮಧ್ಯೆ ನಿನ್ನೆ ಪುಲ್ಲಾಮಾ ಜಿಲ್ಲೆಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಪರಾದವರಲ್ಲಿ ಕರ್ನಾಟಕದ ಮಂಡ್ನ ಜಿಲ್ಲೆಯ ಮದ್ದೂರು ತಾಲೂಕಿನ ಗುಡಿಗರೆ ಕಾಲೋನಿಯ ಯೋಧ ಎಜ್ ಗುರು ಸಹ ಒಬ್ಬರಾಗಿದ್ದು ಅವರ ಸ್ವಗ್ರಾಮದಲ್ಲಿ ದುಃಖ ಮಡುಗಟ್ಟಿದೆ

ಡಿ

ನಿನ್ನೆ ಜಮ್ನು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿಂದು ನಡೆದ ಭದ್ರತೆ ಕುರಿತ ಸಂಪುಟ ಸಮಿತಿಯ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಗಿದೆ ಸಭೆಯ ಬಳಿಕ ಸುದ್ವಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅರುಣ್ ಜೇಟ್ಲ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಈ ಬೆಳಿಗ್ಗೆ ನಡೆದ ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆ ದೇಶಕ್ಷಾಗಿ ಪ್ರಾಣವನ್ನೇ ಬಲಿಕೊಟ್ಟ ಸಿ ಆರ್ ಪಿ ಎಫ್

ಈ ಭಯೋತ್ವಾದಕ ಕೃತ್ಯಕ್ಕೆ ಕಾರಣರಾದವರು ಮತ್ತು ಬೆಂಬಲ ನೀಡಿದವರು ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಎಂದರು

ಆರ್ ಪಿ ಎಫ್

ವಿಶ್ವಸಂಸ್ಠೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಥೇರಸ್ ದುಷ್ಕರ್ಮಗಳನ್ನು ನ್ಯಾಯದ ಕಟಕಟೆಗೆ ತರಲು ಕರೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗುಥೇರಸ್ ಅವರ ವಕ್ತಾರ ಸ್ಸೀಫನ್ ಡುವಾರಾರಿಕ್ ದಾಳಿಯಲ್ಲಿ ಗಾಯಗೊಂಡಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದರು ನೇಪಾಳ ಪ್ರಧಾನಮಂತ್ರಿ ಕೆ ಪಿ ಶರ್ಮಾ ಓಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿ ತಮ್ಮ ಸಂತಾಪ ಸೂಚಿಸಿದರು

ಶ್ರೀಲಂಕಾದ ಅಧ್ವಕ್ಷ ಮೈತ್ರಿಪಾಲ ಸಿರಿಸೇನಾ ಇಂಥ ಬರ್ಭರ ಕೃತ್ಯಗಳನ್ನು ಇಡೀ ವಿಶ್ವವೇ ಖಂಡಿಸಬೇಕು ಇಂಥ ಘಟನೆಗಳು ಭವಿಷ್ಯದಲ್ಲಿ ನಡೆಯದಂತೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ

ಎ

ಜಾಗತಿಕ ಭದ್ರತೆಗೆ ಮತ್ತು ಶ್ರಿರತೆಗೆ ಭೀತಿ ಒಡ್ಡಿರುವ ವಿದ್ವಂಸಕತೆ ಮತ್ತು ಭಯೋತ್ಪಾದನೆಯನ್ನು ಪತ್ತಿಕ್ಕಲು ಅಂತಾರಾಷ್ಷೀಯ ಸಮುದಾಯ ಒಗ್ಗೂಡಿ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದ್ದಾರೆ

ಕೇಬಲ್ ಟೆಲಿವಿಷನ್ ಜಾಲ ನಿಯಂತ್ರಣ ಕಾಯಿದೆಯಲ್ಲಿ ಉಲ್ಲೇಖಿಸಲಾಗಿರುವ ಕಾರ್ಯಕ್ರಮ ಮತ್ತು ಜಾಹೀರಾತು ಸಂಹಿತೆಯ ಉಲ್ಲಂಘನೆಯಾಗುವಂಥ ಯಾವುದೇ ವಿಷಯವನ್ನು ಪ್ರಸಾರ ಮಾಡದಿರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆ ಸಚಿವಾಲಯವು ಎಲ್ಲ ಚಾನೆಲ್ಗಳಿಗೆ ತಿಳಿಸಿದೆ

ಕಾಶ್ಮೀರದಲ್ಲಿ ನಿನ್ನೆ ಭದ್ರತಾ ಪಡೆಗಳ ಮೇಲೆ ನಡೆದ ಅತ್ಯಂತ ಅಮಾನವೀಯ ಘೋರ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ಅವರು ಈ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಮೋದಿ ಸರ್ಕಾರದ ವಿರುದ್ದ ವಾಗ್ದಾಳಿ ಮಾಡಿದ್ದು ಅವರ ಆಡಳಿತದಲ್ಲಿ ಭಯೋತ್ವಾದಕ ದಾಳಿಗಳು ಅಬಾಧಿತವಾಗಿ ನಡೆಯುತ್ತವೆ ಎಂದು ಟೀಕಿಸಿದೆ

ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆ ಇಂದಿನಿಂದ ಜಾರಿಗೆ ಬರಲಿದೆ

ಈ ಯೋಜನೆಯನ್ನು ಮಧ್ಯಂತರ ಬಜೆಟ್ನಲ್ಲಿ ಘೋಷಿಸಲಾಗಿತ್ತು

ಪಾಗೆಯೇ ಕೌಟುಂಬಿಕ ಪಿಂಚಣಿ ಪಡೆಯಲು ಪತ್ನಿ ಮಾತ್ರವೇ ಅರ್ಹರಾಗಿರುತ್ತಾರೆ

ಇದರಲ್ಲಿ ಫಲಾನುಭವಿಯು ನಿಗದಿತ ವಯೋಮಾನದೊಳಗಿದ್ದು

ಮರುಷರ ಸಿಂಗಲ್ಸ್ನಲ್ಲಿ ಪಾರುಪಳ್ಳಿ ಕಶ್ಚಪ್ ಹಾಗೂ ಬಿ

ರಕ್ಷಣಾ ಸೇವೆಗಳಲ್ಲಿರುವವರನ್ನು ಯುಧ್ಗರಹಿತ ಕಾಲದಲ್ಲಿ ಮೂರು ವರ್ಷಗಳವರೆಗೆ ಶಾಂತಿ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದ್ದರೂ ಎರಡೂ ವರ್ಷಗಳಲ್ಲಿ ಅವರನ್ನು ವರ್ಗಾಯಿಸಲಾಗಿರುವುದನ್ನು ನ್ವಾಯಾಲಯ ಉಲ್ಲೇಖಿಸಿದೆ